ರಾಜ್ಯಸಭೆಯಲ್ಲಿ ಇಂದು ಪೌರತ್ನ ತಿದ್ಗುಪದಿ ಕಾಯ್ಲೆ ಮತ್ತು ರಾಷ್ಟೀಯ ಪೌರತ್ನ ನೋಂದಣಿ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳ ಗದ್ದಲ ಮುಂದುವರೆಯಿತು ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ಲಂತೆಯೇ ತ್ವಣಮೂಲ ಕಾಂಗೆಸ್ ಪಕ್ಷದ ನಾಯಕ ಡೆರೆಕ್ ಒಬ್ರೇನ್ ಈ ವಿಷಯಗಳನ್ತು ಪ್ರಸಾಪಿಸಿ ನಿಲುವಳಿ ಸೂಚನೆಗೆ ಅನುಮತಿ ಕೋರಿದರು ಆದರೆ ಸಭಾಪತಿ ಎಂ ವೆಂಕಯ್ಯನಾಯ್ತು ಅನುಮತಿ ನೀಡಲು ನಿರಾಕರಿಸಿದರು ಯಾವುದೇ ವಿಷಯದ ಬಗ್ಗೆ ರಾಷ್ಟ ಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಸದಸ್ಯರು ಚರ್ಚಿಸಬಹುದು ಎಂದು ತಿಳಿಸಿದರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುತ್ತಿದ್ದ ಸದಸ್ಯರಿಗೆ ಅವರ ಸ್ಥಾನಗಳಿಗೆ ಹಿಂದಿರುಗುವಂತೆ ಸಭಾಪತಿಯವರು ಹಲವು ಬಾರಿ ಮನವಿ ಮಾಡಿದರು ಆದರೆ ಕಾಂಗ್ರೆಸ್ ಟಿಎಮ್ಸಿ ಮತ್ತು ಇತರ ಪಕ್ಷಗಳ ಸದಸ್ಯರು ಅವರ ಮನವಿಗೆ ಕಿವಿಗೊಡದೆ ಗದ್ದಲ ಮುಂದುವರೆಸಿದರು ಹಣಕಾಸು ಖಾತೆಯ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಇತ್ತೀಚೆಗೆ ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ನೀಡಿದ್ದಾರೆ ಎನ್ನಲಾದ ವಿವಾದಾತ್ಮಕ ಹೇಳಿಕೆಗಳಿಗೆ ಸಹ ಆಕ್ಷೇಪ ವ್ಯಕ್ತಪದಿಸಿ ಪ್ರತಿಭಟನಾನಿರತ ಸದಸ್ಯರು ಏರು ದನಿಯಲ್ಲಿ ಫೋಷಣೆಗಳನ್ನು ಮುಂದುವರೆಸಿದರು ಇದಕ್ಕೂ ಮುನ್ನ ಮೇಲ್ಮನೆಯಲ್ಲಿ ಸಚಿವ ಅನುರಾಗ್ ಠಾಕೂರ್ ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದಾಗ ಸಹ ಕಾಂಗೈಸ್ ಸಂಸದರು ಘೋಷಣೆಗಳನ್ನು ಕೂಗಿದರು ದೇಶದಲ್ಲಿ ಕೊರೋನಾ ವೈರಾಣು ಸೋಂಕಿನ ನಿರ್ವಹಣೆ ಕುರಿತಂತೆ ಆರೋಗ್ಯ ಹಡಗು ವಿದೇಶಾಂಗ ವ್ಯವಹಾರಗಳು ನಾಗರಿಕ ವಿಮಾನಯಾನ ಮತ್ತು ಗ್ಬಹ ಸಚಿವಾಲಯಗಳ ಮಂತ್ರಿಗಳ ಗುಂಪು ದೆಹಲಿಯಲ್ಲಿ ನಿನ್ನೆ ತುರ್ತು ಪರಾಮರ್ಶೆ ಸಭೆ ನಡೆಸಿತು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ಈ ಗುಂಪನ್ನು ರಚಿಸಲಾಗಿದೆ ಕೇರಳದಲ್ಲಿ ಮೂವರಿಗೆ ಕೊರೋನಾ ಸೋಂಕು ತಗುಲಿರುವ ಬಗ್ಗೆ ಸಹ ಈ ಗುಂಪಿನ ಸದಸ್ಯರು ನಿನ್ನೆ ಸಮಾಲೋಚನೆ ನಡೆಸಿದರು ದೇಶದಲ್ಲಿ ಈ ವ್ಟೆರಾಣು ಸೋಂಕು ಹರಡದಂತೆ ಕ್ಯೆಗೊಳ್ಳಬೇಕಿರುವ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ವಿಧಾನಗಳನ್ನು ಸಭೆಯಲ್ಲಿ ಪರಾಮರ್ಶಿಸಲಾಯಿತು

ಜರ್ಮನಿ ಬ್ರಿಟನ್ ಮತ್ತು ಫ್ರಾನ್ಬ್ ದೇಶಗಳ ಆರೋಗ್ಯ ಸಚಿವಾಲಯಗಳು ಈ ಕುರಿತು ಸಮಾಲೋಚಿಸಲು ಇಂದು ಸಭೆ ಸೇರುವ ನಿರೀಕ್ಷೆ ಇದೆ ಈ ವ್ಯೆರಾಣುವನ್ನು ಕುರಿತಂತೆ ಸಂಶೋಧನೆ ನಡೆಸುವುದು ಸೇರಿದಂತೆ ಪ್ರವಾಸ ನಿರ್ಬಂಧಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಈ ದೇಶಗಳು ಏಕತ್ರಗೊಳಿಸುವ ಸಾದ್ಯತೆ ಇದೆ

ಭಯೋತ್ಪಾದನೆ ಗಂಭೀರ ಬೆದರಿಕೆಯಾಗಿದ್ದರೂ ಸಹ ಭಯೋತ್ಪಾದಕರ ಗುಂಪುಗಳನ್ನು ಹಿಮ್ಮೆಟ್ಟಿಸಲು ಮತ್ತು ಅವರ ಯಾವುದೇ ಸಂಚುಗಳನ್ನು ವಿಫಲಗೊಳಿಸಲು ಭಾರತ ಸಮರ್ಥವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಮೂರನೆಯ ರಕ್ಷಣಾ ಇಲಾಖೆ ಸಂಬಂಧಿತ ಸಮಾವೇಶವನ್ನು ಉದ್ದೇಶಿಸಿ ಸಚಿವರು ಮಾತನಾಡಿದರು ನೆರೆ ರಾಷ್ಟ್ದಲ್ಲಿ ಭಯೋತ್ಪಾದಕರಿಗೆ ಬೆಂಬಲ ಮುಂದುವರೆದಿದೆ ಮತ್ತು ಈಗಲೂ ಅಲ್ಲಿ ಭಯೋತ್ಪಾದಕರ ಶಿಬಿರಗಳು ಸಕ್ರಿಯವಾಗಿವೆ ಈ ವಿಷಯಗಳು ಭಾರತದ ಸಹನೆಯನ್ನು ಹಲವು ಬಾರಿ ಪರೀಕ್ಷಿಸಿವೆ ಎಂದು ಸಚಿವರು ಪಾಕಿಸ್ತಾನದ ಹೆಸರು ಉಲ್ಲೇಖಿಸದೆ ಆರೋಪಿಸಿದರು ಒಂದು ಜವಾಬ್ದಾರಿಯುತ ಮತ್ತು ಪ್ರಬಲ ರಾಷ್ಟವಾಗಿ ಭಾರತ ಭಯೋತ್ಸಾದಕ ಗುಂಪುಗಳ ಚಟುವಟಿಕೆಗಳನ್ನು ವಿಫಲಗೊಳಿಸಲು ನಿರಂತರ ಹೋರಾಡುತ್ತಿದೆ ಮುಂದೆಯೂ ಸಹ ಈ ಪ್ರಯತ್ಸವನ್ನು ಭಾರತ ಮುಂದುವರೆಸಲಿದೆ ಎಂದು ಅವರು ಹೇಳಿದರು ಹಿಂದೂಮಹಾಸಾಗರ ಹಾಗೂ ಶಾಂತಸಾಗರ ವಲಯಗಳಲ್ಲಿ ದೇಶದ ಭದ್ರತಾ ಹಿತಾಸಕ್ತಿಗಳಿಗೆ ಹೆಚ್ಚು ಗಮನಹರಿಸಬೇಕಾದ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು ಹಿಂದೂಮಹಾಸಾಗರ ತೀರದ ದೇಶಗಳೊಂದಿಗೆ ರಕ್ಷಣೆ ಮತ್ತು ಭದ್ರತಾ ಸಹಕಾರ ಹೆಚ್ಚಿಸುವುದರಿಂದ ಆ ವಲಯದಲ್ಲಿ ಶಾಂತಿ ಮತ್ತು ಸ್ಲಿರತೆಯ ಉತ್ತೇಜನಕ್ಕೆ ನೆರವಾಗಲಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು ಭಾರತದಂತಹ ವಿಶಾಲ ದೇಶವೊಂದು ತನ್ನ ರಕ್ಷಣಾ ಸಹಕಾರವನ್ನು ಹಲವು ದೇಶಗಳಿಗೆ ಮಾತ್ರ ನಿರ್ಬಂಧಿಸಲು ಸಾಧ್ಯವಿಲ್ಲ ಇಂತಹ ಸಹಕಾರ ಹೆಚ್ಚು ಹೆಚ್ಚು ದೇಶಗಳೊಂದಿಗೆ ಸದಾ ಕಾಲಕ್ಕೂ ವಿಸ್ತಾರಗೊಳ್ಳಬೇಕು ಎಂದು ತಿಳಿಸಿದರು

ಆರ್ಥಿಕ ಹಿಂಜರಿತದಿಂದ ಪಾರಾಗಲು ಹಿಂದಿನ ಯುಪಿಎ ಸರ್ಕಾರದ ತಪ್ಪುಗಳನ್ನು ಎನ್ಡಿಎ ಸರ್ಕಾರ ಮತ್ತೆ ಮಾಡುವುದಿಲ್ಲ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಎಫ್ಐಸಿಸಿಐ ಫಿಕಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿತ್ತೀಯ ಕೊರತೆ ಪರಿಸ್ಥಿತಿಯನ್ನು ಹಿಂದಿನ ಸರ್ಕಾರಗಳಂತೆ ಆಡಂಬರವಾಗಿ ಬಿಂಬಿಸದೆ ಹಣವನ್ನು ಸಂಗ್ರಹಿಸಿ ಸದುಪಯೋಗ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಸರ್ಕಾರ ಹಣವನ್ನು ಸಾರ್ವಜನಿಕ ಆಸ್ತಿ ಸಂವರ್ಧನೆಗೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿಗೆ ತೊಡಗಿಸಲಿದೆ

ಯುವಜನರ ಉದ್ಯೋಗ ಸ್ಪಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ತೆರಿಗೆದಾರರಿಗೆ ಹಕ್ಕುಪತ್ರ ವಿತರಿಸಲು ಸಹ ಸರ್ಕಾರ ಯೋಚಿಸುತ್ತಿದ್ದು ಇದರಿಂದ ಸರ್ಕಾರ ಹಾಗೂ ತೆರಿಗೆದಾರರ ಮಧ್ಯೆ ನಂಬಿಕೆ ವಿಶ್ವಾಸ ಹೆಚ್ಚಾಗುವುದು ಎಂದು ಅವರು ತಿಳಿಸಿದರು ದೆಹಲಿ ವಿಧಾನಸಭಾ ಚುನಾವಣೆಗೆ ಹಲವು ರಾಜಕೀಯ ಪಕ್ಷಗಳ ಪ್ರಚಾರ ಭರಾಟೆ ಮುಗಿಲುಮುಟ್ಟಿದೆ ರೋಡ್ ಶೋಗಳು ಸಾರ್ವಜನಿಕ ಸಭೆಗಳು ಹಾಗೂ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುವ ಮೂಲಕ ಮತದಾರರನ್ನು ಸೆಳೆಯಲು ಪ್ರಮುಖ ನಾಯಕರು ಹರಸಾಹಸ ನಡೆಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ನ ಪಶ್ಚಿಮ ದೆಹಲಿಯ ದ್ವಾರಕಾದಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಭಾಷಣ ಮಾದಲಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಮತ್ತು ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಚಾಂದಿನಿ ಚೌಕ್ನಲ್ಲಿ ನುಕ್ಕದ್ ಸಭೆಗಳನ್ನು ನಡೆಸಲಿದ್ದಾರೆ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಿರಾರಿಯಲ್ಲಿ ಬಹಿರಂಗ ಸಭೆ ನಡೆಸುತ್ತಾರೆ ಹಿರಿಯ ಕಾಂಗೆಸ್ ನಾಯಕ ಮತ್ತು ಪಂಜಾಬ್ ಮುಖ್ಯಮಂತಿ ಅಮರೇಂದರ್ ಸಿಂಗ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂದ ಮತ್ತು ರಾಜ್ಯ ಸಭೆಯ ಸದಸ್ಯ ರಾಜ್ ಬಬ್ಬರ್ ಇಂದು ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸುತ್ತಾರೆ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಇಂದು ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಅನಾವರಣಗೊಳಿಸುತ್ತಾರೆ

ಬೋಡೋಲ್ಯಾಂಡ್ ಪ್ರದೇಶಕ್ಕೆ ಒಳಗೊಂಡ ಜಿಲ್ಲೆಗಳ ಳ ಲಕ್ಷಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ

ಐತಿಹಾಸಿಕ ಬೋಡೋ ಒಪ್ಪಂದಕ್ಕೆ ಕಳೆದ ತಿಂಗಳು ಸಹಿ ಹಾಕಿರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಪ್ರಾಚ್ಯ ಶಾಂತಿಪಾಲನಾ ಯೋಜನೆಯನ್ನು ಅರಬ್ ರಾಷ್ಟ್ಗಳ ಒಕ್ಕೂಟ ನಿರಾಕರಿಸಿರುವ ಬೆನ್ನಲ್ಲೇ ಇಸ್ಲಾಮಿಕ್ ಸಹಕಾರ ಸಂಸ್ಥೆ ಒಐಸಿ ಕೂಡ ಟ್ರಂಪ್ ಯೋಜನೆಯನ್ನು ತಿರಸ್ಕರಿಸಿದೆ ಜೆಡ್ಡಾದಲ್ಲಿ ನಡೆದ ಒಐಸಿ ಪ್ರಾಯೋಜಿತ ಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳು ಟ್ರಂಪ್ ಯೋಜನೆಯನ್ನು ಅನುಷ್ಠಾನಗೊಳಿಸಬಾರದು ಎಂದು ಸೂಚಿಸಲಾಗಿದೆ ಈ ಯೋಜನೆಯಿಂದ ಪ್ಯಾಲೆಸ್ತೇನಿಯರಿಗೆ ಅನ್ಯಾಯವಾಗಲಿದೆ ಅವರ ಕನಿಷ್ಣ ಮಟ್ಗದ ಕಾನೂನುಬದ್ದ ಹಕ್ಕುಗಳಿಗೂ ತೊಂದರೆಯಾಗಲಿದೆ ಎಂದು ಸಭೆಯಲ್ಲಿ ವಿವರಿಸಲಾಯಿತು

ನೈಸರ್ಗಿಕ ವಿಪತ್ತು ಸಂದರ್ಭಗಳಲ್ಲಿ ಹಾನಿಗೊಳಗಾಗುವ ರೈತರಿಗೆ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಆರ್ಥಿಕ ನೆರವು ಒದಗಿಸಲು ಹಾಗೂ ಮನರೇಗ ಯೋಜನೆಯದಿ ಉದ್ಯೋಗ ಸ್ಪಷ್ಟಿ ಮತ್ತು ಇತರ ವಿಷಯಗಳ ಬಗ್ಗೆ ಸಂವಾದದ ವೇಳೆ ಚರ್ಚಿಸಲಾಯಿತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬದ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಅಸಮಾಧಾನ ವ್ಯಕ್ತಪಡಿಸಿದರು

ಜಮ್ಮು ಮತ್ತು ಕಾಶ್ಮೀರದ ವಿಭಾಗೀಯ ಆಯುಕ್ತರು ಈ ಯೋಜನೆಯ ಜಾರಿ ಪ್ರಕ್ರಿಯೆಯನ್ನು ಗಮನಿಸಿ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚಿಸಲಾಯಿತು